ಮುಖಾಮುಖಿ ರಹಿತ ಮೌಲ್ಲಮಾಪನ ನ್ನಾಯಸಮ್ತ ಹಾಗೂ ಭೀತಿರಹಿತ ವಾತಾವರಣ ನಿರ್ಮಾಣದ ಭರವಸೆ

ರಾಜನಾಥ್ ಸಿಂಗ್

ಈ ವ್ಯವಸ್ಥೆಯಿಂದ ಭಾರತೀಯ ತೆರಿಗೆ ಪದ್ಧತಿಯಲ್ಲಿ ಸುಧಾರಣೆ ತರುವ ಹಾಗೂ ಸರಳೀಕರಣಗೊಳಿಸುವ ಪ್ರಯತ್ನಗಳಿಗೆ ಮತ್ತಷ್ಲು ಬಲ ಬರಲಿದೆ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ನೇರ ತೆರಿಗೆ ವ್ವವಸ್ಥೆಯನ್ನು ಮತ್ತಷ್ಲ ಸರಳೀಕರಣಗೊಳಿಸುವ ಸುಧಾರಣೆಗಳನ್ನು ಒಳಗೊಂಡ ಮುಂದಿನ ಪಂತಕ್ಕೆ ಹಾಗೂ ಭಾರತದ ಆರ್ಥಿಕತೆಗೆ ಶಕ್ತಿ ತುಂಬುವ ಪ್ರಮಾಣಿಕ ತೆಂಗೆದಾರರನ್ನು ಗುರುತಿಸಿ ಗೌರವಿಸುವ ವ್ಯವಸ್ಸೆಗೂ ಜಾಲನೆ ನೀಡಿದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸುಧಾರಣಾ ಕ್ರಮಗಳಿಂದಾಗಿ ಕಳೆದ ಆರೇಳು ವರ್ಷಗಳಲ್ಲಿ ಆದಾಯ ತೆರಿಗೆ ರಿಟರ್ನ್ಸ್ ದಾಖಲಿಸುವ ಸಂಖ್ಯೆ ಎರಡೂವರೆ ಕೋಟಿಗೂ ಅಧಿಕವಾಗಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಮುಖಾಮುಖಿ ಇಲ್ಲದ ಮೌಲ್ಯಮಾಪನ ತೆರಿಗೆ ಪಾವತಿದಾರರ ಸನ್ನದ್ದುಗಳಿಗೆ ಇಂದಿನಿಂದ ಜಾಲನೆ ದೊರೆತಿದೆ

ದೇಶದಲ್ಲಿನ ತೆರಿಗೆ ಪದ್ಲತಿ ಮುಖಾಮುಖಿ ಮೌಲ್ಲಮಾಪನ ಇಲ್ಲದ ವ್ಲವಸ್ಸೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ತಿಳಿಸಿದ್ದಾರೆ ಈ ವ್ಯವಸ್ಥೆಯಿಂದ ತೆರಿಗೆದಾರರು ನ್ನಾಯಸಮ್ತ ಪಾಗೂ ಭೀತಿರಹಿತ ವಾತಾವರಣವನ್ನು ಅನುಭವಿಸಲಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ ನವದೆಹಲಿಯಲ್ಲಿಂದು ಪಾರದರ್ಶಕ ತೆಂಗೆ ಪ್ರಾಮಾಣಿಕ ತೆಂಗೆದಾರರಿಗೆ ಕುರಿತ ಮನ್ನಣೆ ವೇದಿಕೆಯನ್ನು ವಿಡಿಯೋ ಕಾನ್ವರೆನ್ಸ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ತೆರಿಗೆದಾರರಲ್ಲಿ ಅನಗತ್ತ ಗೊಂದಲ ಮೂಡಿಸುವ ಬದಲು ತೆರಿಗೆ ಆಡಳಿತ ಎಲ್ಲಾ ಸಮಸ್ಯೆಗಳಿಗೆ ಪರಿಪಾರವನ್ನು ಒದಗಿಸಲಿದೆ ಹಾಗೂ ತಂತ್ರಜ್ಞಾನದಿಂದ ಕಾನೂನಿನವರೆಗೆ ಪ್ರತಿಯೊಂದು ಸರಳವಾಗಿರುತ್ತದೆ ಎಂದರು ತೆರಿಗೆ ಪಾವತಿದಾರರು ಮತ್ತು ತೆರಿಗೆ ಅಧಿಕಾರಿಯ ಗುರುತಿಸುವಿಕೆ ದೊಡ್ಡ ವಿಚಾರವಾಗಿದೆ ತೆರಿಗೆ ವ್ವವಸ್ಥೆ ತಡೆರಹಿತ ಸಂಕಟರಹಿತ ಹಾಗೂ ಮುಖಾಮುಖಿ ಅಲ್ಲದ ವ್ಯವಸ್ಥೆಯನ್ನಾಗಿಸುವ ಪ್ರಯತ್ನ ಇದಾಗಿದೆ ಎಂದು ಪ್ರಧಾನಿ ತಿಳಿಸಿದರು ದೇಶದ ಅಭಿವೃದ್ದಿಯಲ್ಲಿ ಪ್ರಾಮಾಣಿಕ ತೆರಿಗೆದಾರರ ಪಾತ್ರ ಅತ್ಯಂತ ಮಪತ್ವದ್ದಾಗಿರುತ್ತದೆ ತೆರಿಗೆದಾರರೊಂದಿಗೆ ವ್ನವಹರಿಸುವಾಗ ತೆರಿಗೆ ಅಧಿಕಾರಿಗಳು ಗೌರವಯುತವಾಗಿ ನಡೆದುಕೊಳ್ಳಬೇಕಾದ್ದು ಜವಾಬ್ದಾರಿಯಾಗಿರುತ್ತದೆ ಜನರೂ ಸಹ ತೆರಿಗೆ ಪಾವತಿಸುವುದು ತಮ್ನ ಹೊಣೆಗಾರಿಕೆ ಎಂಬುದನ್ನು ಅರಿತುಕೊಳ್ಳಬೇಕೆಂದು ನರೇಂದ್ರಮೋದಿ ಹೇಳದರು ದೇಶದ ಅಭಿವ್ಯದ್ದಿ ಪಯಣದಲ್ಲಿ ತೆರಿಗೆ ಪಾವತಿದಾರರ ಸನ್ನದು ಮಪತ್ವದ ಹೆಜ್ಜೆಯಾಗಿದೆ ಇದರಿಂದ ತೆರಿಗೆ ಪಾವತಿದಾರರ ಹಕ್ಕು ಮಪ್ತು ಕರ್ತವ್ಯಗಳನ್ನು ಒಟ್ಟಿಗೆ ತರುವ ನಿಟ್ಟನಲ್ಲಿ ಸಹಕಾರಿಯಾಗಲಿದೆ ಹಾಗೂ ತೆಂಗೆದಾರರ ಪರವಾಗಿ ಸರ್ಕಾರದ ಜವಾಬ್ದಾರಿಗಳನ್ನು ನಿಗದಿಪಡಿಸಲು ನೆರವಾಗಲಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ಕಳೆದ ಆರು ವರ್ಷಗಳಲ್ಲಿ ತೆರಿಗೆ ಆಡಳಿತದಲ್ಲಿ ಹೊಸ ಮಾದರಿಯ ವ್ಚವಸ್ವೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ತೆರಿಗೆ ವಂಚನೆ ಮಾಡುತ್ತಿದ್ದವರ ಮೇಲೆ ನಿಗಾ ಇಡಲಾಗಿದ್ದು ಸುಳ್ಳು ದಾಖಲೆಗಳೊಂದಿಗೆ ದೇಶಕ್ಕೆ ಮೋಸ ಮಾಡುತ್ತಿದ್ದ ತೆರಿಗೆ ಕಳ್ಳರಿಗೆ ತಕ್ಕಪಾಠ ಕಲಿಸಲಾಗಿದೆ ಎಂದು ಅವರು ತಿಳಿಸಿದರು ತೆರಿಗೆ ವ್ವವಸ್ಥೆಯನ್ನು ಜನಕೇಂದ್ರಿತ ಹಾಗೂ ಸಾರ್ವಜನಿಕ ಸ್ನೇಹಿಯನ್ನಾಗಿ ಮಾಡಲು ವಿಶೇಷ ಒತ್ತು ನೀಡಲಾಗಿದೆ ನವಭಾರತದ ಹೊಸ ಆಡಳಿತ ಮಾದರಿಯಿಂದ ಉತ್ತಮ ಫಲಿತಾಂಶ ಬರುತ್ತಿದೆ ಎಂದು ಅವರು ಹೇಳಿದರು ತೆರಿಗೆ ಸುಧಾರಣೆಗೆ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದ ಮೋದಿ ಅವರು ವಿದೇಶಿ ಪೂಡಿಕೆದಾರರಲ್ಲಿ ವಿಶ್ವಾಸವನ್ನು ವ್ಯದ್ಧಿಸಲು ಇದು ಸಪಕಾರಿಯಾಗಿದೆ ಕೊರೊನಾ ಬಿಕ್ಟಟನ ಸಂದರ್ಭದಲ್ಲೂ ಭಾರತಕ್ಕೆ ವಿದೇಶಿ ನೇರ ಬಂಡವಾಳ ಪರಿದು ಬರುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದರು

ಆತ್ಮನಿರ್ಭರ್ ಸಪ್ತಾಪ ಆಚರಣೆಯ ಅಂಗವಾಗಿ ರಕ್ಷಣಾ ಕ್ಷೇತ್ರದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಹಾಗೂ ಶಸ್ತಾಸ್ತ್ರಗಳ ತಯಾರಿಕಾ ಕಾರ್ಖಾನೆ ಮಂಡಳಿ ಅಭಿವೃದ್ದಿ ಪಡಿಸಿರುವ ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದರು ದೇಶದ ಸ್ವಹಿತಾಸಕ್ತಿಗಳನ್ನು ಈಡೇರಿಸುವುದು ಮಾತ್ರವೇ ಭಾರತದ ಗುರಿಯಾಗಿರಬಾರದು ಜೊತೆಗೆ ಇತರರ ಅಗತ್ನಗಳನ್ನು ಮೂರೈಸಲು ನೆರವಾಗುವುದು ಮುಖ್ಯ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು ದೇಶದ ಅಭಿವೃದ್ಧಿ ಜೊತೆಗೆ ಬದ್ದತೆಯ ಮಹತ್ವವನ್ನು ಒತ್ತಿ ಹೇಳದ ಅವರು ತಮ್ಮ ಸ್ವಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳುವುದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ತನ್ನ ವರ್ಜಸ್ಸನ್ನು ಬಲಪಡಿಸಿಕೊಳ್ಳಲು ಮುಂದಾಗಬೇಕು ಎಂದು ಹೇಳದರು ರಕ್ಷಣಾ ಉತ್ಪನ್ನಗಳನ್ನು ಪೂರೈಸಲು ಸಂಪೂರ್ಣವಾಗಿ ವಿದೇಶಿ ಸರ್ಕಾರಗಳನ್ನು ಅವಲಂಭಿಸುವುದು ಸರಿಯಲ್ಲ

ಆತ್ಸನಿರ್ಭರ್ ಭಾರತ್ ಹಾಗೂ ಬಲವರ್ಧನೆಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ದೇಶೀಯ ಉತ್ಪಾದನೆಗೆ ಆದ್ದತೆ ನೀಡಬೇಕಾಗಿದೆ ಎಂದರು

ಜೈಶಂಕರ್ ಜರ್ಮನಿಯ ವಿದೇಶಾಂಗ ಸಚಿವ ಪೈಕೋ ಮಾಸ್ ಅವರೊಂದಿಗೆ ಇಂದು ಮಾತುಕತೆ ನಡೆಸಿದರು

ಯೂರೋಪ್ ಮತ್ತು ಏಷ್ನಾದಲ್ಲಿನ ಬೆಳವಣಿಗೆಗಳ ಬಗ್ಗೆ ನಾವು ಪರಾಮರ್ಶೆ ನಡೆಸಿದ್ಲೇವೆಂದು ಡಾ ಜೈಶಂಕರ್ ಟ್ನೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಬಹುಪಕ್ಷೀಯ ಪಾಲುದಾರಿಕೆ ಕುರಿತು ಉಭಯ ಸಚಿವರು ತಮ್ಮ ಬದ್ಧತೆಯನ್ನು ಮನರುಚ್ಚರಿಸಿದರು

ಲಕ್ಷಾಂತರ ಕೊರೊನಾ ಮುಂಚೂಣಿ ಕಾರ್ಯಕರ್ತರ ಬೆಂಬಲದೊಂದಿಗೆ ಕೇಂದ್ರ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಸರ್ಕಾರಗಳ ಸಂಘಟಿತ ಸ್ಪ್ರಯತ್ನದಿಂದಾಗಿ ಗುಣಮುಖರ ಪ್ರಮಾಣದಲ್ಲಿ ಏರಿಕೆ ಕಂಡುಬರುತ್ತಿದೆ ಸೋಂಕು ಸ್ಪರೀಕ್ಷೆ ತೀವ್ರಗೊಳಿಸಿರುವುದು ಸಂಪರ್ಕಿತರನ್ನು ಪತ್ತೆ ಮಾಡುತ್ತಿರುವುದು ಮತ್ತು ಸೋಂಕಿತರಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸ ನೀಡುತ್ತಿರುವುದರಿಂದ ಇದು ಸಾಧ್ಯವಾಗಿದೆ ಎಂದು ಕೇಂದ್ರ ಆರೋಗ್ನ ಸಚಿವಾಲಯ ತಿಳಿಸಿದೆ

ದೇಶದಲ್ಲಿ ಒಂದೆಡೆ ಕೊರೊನಾ ಸೋಂಕಿತರ ಗುಣಮುಖ ಪ್ರಮಾಣ ಏರಿಕೆಯಾಗುತ್ತಿದ್ಲು ಮತ್ತೊಂದೆಡೆ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಕುಸಿತ ಕಂಡಿದೆ

ಈ ವೈದ್ಯಕೀಯ ಪರಿಕರಗಳನ್ನು ಉಚಿತವಾಗಿ ಒದಗಿಸಲಾಗಿದೆ ಎಂದು ಕೇಂದ್ರ ಆರೋಗ್ನ ಸಚಿವಾಲಯ ಮಾಹಿತಿ ನೀಡಿದೆ ಈ ವರಿಕರಗಳನ್ನು ಪ್ರಾರಂಭದಲ್ಲಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು

ಐತಿಹಾಸಿಕ ಕೆಂಮಕೋಟೆಯ ಅಂಗಳದಲ್ಲಿ ಇಂದು ಕಾರ್ಕ್ರಮದ ಅಂತಿಮ ತಾಲೀಮು ನಡೆಯಿತು

ಈ ಹಿನ್ನೆಲೆಯಲ್ಲಿ ಕೆಂಮಕೋಟೆ ಸುತ್ತಮುತ್ತಲ ಪ್ರಮುಖ ರೆಸ್ತೆಗಳಲ್ಲಿ ಸಂಚಾರ ನಿರ್ಬಂಧ ಸೇರಿದಂತೆ ಅಗತ್ತ ಭದ್ರತಾ ವ್ಲವಸ್ಟೆ ಸೂಚನೆಗಳನ್ನು ಹೊರಡಿಸಲಾಗಿದೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಭಾಷಣವನ್ನು ಆಲಿಸಬಹುದಾಗಿದೆ